ಇವರಲ್ಲಿ ಬಹುತೇಕ ಜನಸಂಖ್ಯೆಗೆ ಅಭಿವೃದ್ಧಿಯ ಫಲ ಇನ್ನೂ ತಲುಪಿಲ್ಲ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

ನಿಜವಾದ ಮತ್ತು ಅರ್ಥಮೂರ್ಣ ಸಾಮಾಜಿಕ ಪರಿವರ್ತನೆಗಾಗಿ ಶ್ರಮಿಸುವುದೇ ಗಾಂಧಿಜೀಯವರಿಗೆ ನಮ್ಮ ಅತ್ಯುತ್ತಮ ಶ್ರದ್ದಾಂಜಲಿಯಾಗುತ್ತದೆ ಎಂದರು

ವೆಂಕಯ್ಥನಾಯ್ಡು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೂ ಸಹ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ರಾಜ್ಯದ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದು ಐದು ವರ್ಷಗಳ ಸುಭದ್ರ ಸರ್ಕಾರ ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಹೇಳಿದ್ದಾರೆ ಅವರು ತಾವು ಓದಿದ ಬೆಂಗಳೂರಿನ ಜಯನಗರದ ನ್ವಾಪನಲ್ ಕಾಲೇಜಿಗೆ ಭೇಟಿ ನೀಡಿದ ವೇಳೆ ಮಾತನಾಡಿದ ಅವರು ಸರ್ಕಾರ ರಚನೆ ಅಥವಾ ಸಚಿವರ ಖಾತೆ ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ ಯಾವುದೇ ಗೊಂದಲವಿಲ್ಲ ಎಂದರು ತಾವು ಅದೃಷ್ಷದ ರಾಜಕಾರಣೆ ನಾಡಿನ ಜನತೆಯ ಸೇವಕ ತಾವೀಗ ರಾಜಕೀಯ ಸಾಂದರ್ಭಿಕ ಶಿಶು ಹೌದು ರಾಜ್ಯದ ಆರೂವರೆ ಕೋಟ ಜನರು ಆಯ್ಕೆ ಮಾಡಿದ ಮುಖ್ಯಮಂತ್ರಿಯಲ್ಲ ನಿಜ ಕಾಂಗ್ರೆಸ್ ಬೆಂಬಲ ನೀಡದಿದ್ದರೆ ಮುಖ್ಚಮಂತ್ರಿ ಆಗುತ್ತಿರಲ್ಲ ಎಂದು ಹೇಳಿದರು

ನಂತರ ಅವಿರೋಧ ಆಯ್ಲೆಯಾಗುವ ಸಾಧ್ಯತೆ ಇದೆ

ಇತ್ತೀಚೆಗಪ್ಲೆ ರಾಜಕಾರಣಕ್ಕೆ ಪ್ರವೇಶಿಸಿರುವ ಖ್ಯಾತ ಚಲನಚಿತ್ರ ಕಲಾವಿದ ಕಮಲಹಾಸನ್ ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿಯವರನ್ನು ಭೇಟಿಯಾಗಿದ್ದರು ಮುಖ್ಯಮಂತ್ರಿಗಳ ಗೃಹಕಚೇರಿ ಕೃಷ್ಣಾದಲ್ಲಿ ನಡೆದ ಮಾತುಕತೆಯ ನಂತರ ಸುದ್ದಿಗಾರರನ್ನು ಭೇಟಿಯಾಗಿದ್ದ ಮುಖ್ಯಮಂತ್ರಿ ಕುಮರಸ್ವಾಮಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ನಡುವೆ ಸೌಹಾರ್ದಯುತ ಸಂಬಂಧವಿರಬೇಕು ಕಾವೇರಿ ನದಿ ನೀರು ಹಂಚಿಕೆ ಸೇರಿದಂತೆ ಯಾವುದೇ ವಿಷಯದ ಬಗ್ಗೆ ಉಭಯ ರಾಜ್ಯಗಳು ಪರಸ್ಪರ ಮಾತುಕತೆಯ ಮೂಲಕ ಸಮಸ್ಥೆಗಳನ್ನು ಬಗೆಹರಿಸಿಕೊಳ್ಳಬೇಕು ಎನ್ನುವ ಬಗ್ಗೆ ಕಮಲಹಾಸನ್ ತಮ್ಮೊಂದಿಗೆ ಚರ್ಚಿಸಿದರೆಂದು ತಿಳಿಸಿದರು

ಪ್ರಾದೇಶಿಕ ಭಾಷೆಗಳಲ್ಲಿದ್ದ ಈ ಪರೀಕ್ಷೆಯ ಪ್ರಕ್ಷೆ ಪತ್ರಿಕೆಯಲ್ಲಿ ಮೂಲ ಇಂಗ್ಲೀಷ್ ಪತ್ರಿಕೆಯಿಂದ ಅನುವಾದ ಮಾಡುವಾಗ ಉಂಟಾಗಿದ್ದ ಕೆಲವು ಲೋಪದೋಷಗಳ ಹಿನ್ನೆಲೆಯಲ್ಲಿ ಫಲಿತಾಂಶವನ್ನು ತಡೆಹಿಡಿಯಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಮನವಿ ಅರ್ಜಿಯನ್ನು ಇಂದು ಸುಪ್ರಿಂಕೋರ್ಟ್ ತಳ್ಳಹಾಕಿತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳ ಅಪವಿತ್ರ ಮೈತ್ರಿಯಿಂದ ಸಾಂದಾರ್ಭಿಕ ಶಿಶು ಹುಟ್ಟದೆ ಇದು ಹೆಚ್ಚು ದಿನ ಬಾಳಿಕೆಯ ಸರ್ಕಾರವಲ್ಲ ಹಳುದವರ ಮತ್ತು ಹಸಿದವರ ಸರಕಾರವಿದು ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಶಾಸಕ ಸಿ ಟಿ ರವಿ ಟೀಕಿಸಿದ್ದಾರೆ ಮಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ರಾಜ್ಯದ ಕೆಲವೆಡೆ ಬಿಜೆಪಿಗೆ ನಿರೀಕ್ಷಿತ ಸ್ಥಾನಗಳು ಸಿಗದೆ ಆಡಳಿತ ನಡೆಸಲು ಮ್ಯಾಜಿಕ್ ಸ್ಥಾನಗಳಿಸುವಲ್ಲಿ ಪಕ್ಷ ವಿಫಲವಾಗಿದೆ ಆದರೆ ಜನಾದೇಶ ಕಳೆದುಕೊಂಡಿರುವ ಹಾಗೂ ಜನಾದೇಶ ಗಳಿಸದಿರುವ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳು ಅಪವಿತ್ರ ಮೈತ್ರಿಯ ಮೂಲಕ ಸರಕಾರ ರಚಿಸಿವೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಸೇರಿದಂತೆ ಎಲ್ಲ ವಿರೋಧ ಪಕ್ಷಗಳಿಗೆ ನರೇಂದ್ರ ಮೋದಿಯವರ ಭಯ ಕಾಡುತ್ತಿದ್ದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರು ಗೆದ್ದು ಮತ್ತೆ ಪ್ರಧಾನಿಯಾಗಬಾರದೆಂಬ ಪಡ್ಕಂತ್ರದಿಂದಲೇ ವಿರೋಧ ಪಕ್ಷಗಳೆಲ್ಲವೂ ಒಟ್ಟಾಗುತ್ತಿವೆ ಆದರೆ ದೇಶದ ಜನತೆ ಮಾತ್ರ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಿಡಲಾರರು ಎಂದರು ನಿಗಧಿತ ಶುಲ್ಕಕ್ಷಿಂತ ಅಧಿಕ ವಂತಿಗೆ ಶುಲ್ಕ ವಸೂಲಿ ಮಾಡುವ ಅನುದಾನ ರಹಿತ ಶಾಲೆಗಳ ವಿರುದ್ದ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದೆಂದು ತುಮಕೂರು ಜಿಲ್ಲಾಧಿಕಾರಿ ಡಾ ವಿಶಾಲ್ ಆರ್ ಎಚ್ಚರಿಕೆ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿಂದು ನಡೆದ ಜಿಲ್ಲಾ ತಿಕ್ಷಣ ನಿಯಂತ್ರಣ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆವಹಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಅನುದಾನ ರಹಿತ ಶಾಲೆಗಳು ನಿಗಧಿತ ಶುಲ್ಕಕಿಂತ ಹೆಚ್ಚನ ಶುಲ್ಕವನ್ನು ವಸೂಲಿ ಮಾಡುತ್ತಿರುವ ಬಗ್ಗೆ ಮೋಷಕರು ಅಥವಾ ಸಾರ್ವಜನಿಕರಿಂದ ದೂರವಾಣಿ ಮೂಲಕವಾಗಲಿ ಅಥವಾ ಲಿಖಿತ ರೂಪದಲ್ಲಾಗಲಿ ದೂರುಗಳು ದಾಖಲಾದಲ್ಲಿ ಶಾಲೆಗಳಿಗೆ ನೋಟೀಸ್ ನೀಡಿ ಕಟ್ಟುನಿಟ್ಟನ ಕ್ರಮ ಜರುಗಿಸಲಾಗುವುದು ಎಂದು ಅವರು ಸೂಚನೆ ನೀಡಿದರು